ದೆಹಲಿ ಕಟ್ರಾ ನದುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಗ್ವಹ ಸಚಿವ ಅಮಿತ್ ಷಾ ಚಾಲನೆ

ಐಎನ್ಎಕ್ಟ್ ಮೀಡಿಯಾ ಭ್ರಷ್ಟಾಚಾರ ಹಗರಣ ಸಂಬಂಧ ಜಾಮೀನಿಗಾಗಿ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರಿಂದ ಸುಪ್ರೀಂಕೋರ್ಟ್ಗೆ ಮನವಿ

ಬಿಹಾರದಲ್ಲಿ ಹಲವು ನದಿಗಳ ನೀರಿನ ಮಟ್ಟ ಏರಿಕೆ ನೆರೆ ಪರಿಸ್ತಿತಿ ಮತ್ತಷ್ಟು ಗಂಭೀರ

ರಷ್ಯಾದಲ್ಲಿಂದು ವಿಶ್ವ ಮಹಿಳಾ ಬಾಕ್ಪಿಂಗ್ ಚಾಂಪಿಯನ್ಶಿಪ್ ಆರಂಭ ಎಂ

ಮೇರಿಕೋಮ್ ನೇತೃತ್ವದಲ್ಲಿ ಭಾರತದ ಆಟಗಾರರು ಸಜ್ಜು

ಭಾರತ ಈಗ ಬಯಲು ಬಹಿರ್ದೆಸೆ ಮುಕ್ತ ಎಂದು ಘೋಷಿಸಿದ ಅವರು ಬಯಲು ಬಹಿರ್ದೆಸೆ ಮುಕ್ತ ಭಾರತದ ನಕಾಶೆಯನ್ನು ಅನಾವರಣಗೊಳಿಸಿದರು

ಸ್ತಳೀಯ ಮಟ್ಟದಲ್ಲಿ ಜಲ ಸಂಪನ್ಮೂಲಗಳ ಪುನರುಜ್ಷೀವಕ್ಕಾಗಿ ಕೈಜೋಡಿಸುವಂತೆ ಅವರು ಜನತೆಗೆ ಮನವಿ ಮಾಡಿದರು ಜಾಗತಿಕ ವೇದಿಕೆಯಲ್ಲಿ ದೇಶದ ಸ್ಥಾನಮಾನ ಏರುಗತಿಯಲ್ಲಿದೆ ಹ್ಯೂಸ್ವನ್ನಲ್ಲಿ ಈಚೆಗೆ ನಡೆದ ಹೌದಿ ಮೋದಿ ಕಾರ್ಯಕ್ರಮದಲ್ಲಿ ಇದನ್ನು ಕಾಣಬಹುದಾಗಿದೆ ಎಂದು ಅವರು ನುಡಿದರು ಇದಕ್ಕೆ ಮೊದಲು ನರೇಂದ್ರ ಮೋದಿ ಅವರು ಸಬರಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಶ್ರದ್ದಾಂಜಲಿ ಅರ್ಪಿಸಿದರು

ಅಂಬಾದೇವಿಗೆ ಆರತಿ ಸಲ್ಲಿಸಿದ ಪ್ರಧಾನಮಂತ್ರಿ ನವರಾತ್ರಿ ಸಂದರ್ಭವಾಗಿ ಅಹಮದಾಬಾದ್ನ ಜಿಎಂಡಿಸಿ ಮ್ವೆದಾನದಲ್ಲಿ ಜನರು ಗರ್ಬ ಕಾರ್ಯಕ್ರಮದಲ್ಲಿ ತೊಡಗಿದ್ದನ್ನು ವೀಕ್ಷಿಸಿದರು

ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಈ ಪ್ರಶಸ್ತಿಗಳನ್ನು ಸ್ನಾಪಿಸಿದೆ ನಾನಾ ವಿಭಾಗಗಳಲ್ಲಿ ಹಿರಿಯ ನಾಗರಿಕರ ಕಲ್ನಾಣಕ್ನಾಗಿ ಶ್ರಮಿಸುತ್ತಿರುವ ಸಂಸ್ನೆಗಳು ಹಾಗೂ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡಲಾಗುವುದು

ದೆಹಲಿ ಕತ್ರಾ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭ ವೈಷ್ಣೋದೇವಿ ಭಕ್ತರಿಗೆ ನವರಾತ್ರಿ ಕೊಡುಗೆಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಜಮ್ಮುವಿನ ಸೋದರ ಸೋದರಿಯರು ಹಾಗೂ ವೈಷ್ಲೋದೇವಿ ಮಾತೆಗೆ ಇದು ನವರಾತ್ರಿ ಕೊಡುಗೆ ಎಂದು ಟ್ಲೀಟ್ ಮಾಡಿರುವ ಮೋದಿ ನವದೆಹಲಿ ವೈಷ್ಲೋದೇವಿ ನೂತನ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಪರ್ಕ ವ್ಯವಸ್ತೆ ಹಾಗೂ ಅಧ್ಯಾತ್ಮಿಕ ಪ್ರವಾಸೋದ್ಯಮವನ್ನು ಸುಧಾರಿಸುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ದೆಹಲಿ ಕಟ್ರಾ ನಡುವೆ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಚಾಲನೆ ನೀಡಿದರು ಈ ನೂತನ ರೈಲು ಸೇವೆ ಆರಂಭದಿಂದ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ದಿಗೆ ದೊಡ್ಡ ಪ್ರಮಾಣದಲ್ಲಿ ನೆರವಾಗಲಿದೆ ಎಂದು ಅವರು ಹೇಳಿದರು

ಮುಂದಿನ ಹತ್ತು ವರ್ಷಗಳಲ್ಲಿ ರಾಜ್ಯವನ್ನು ದೇಶದಲ್ಲಿ ಗಮನಾರ್ಹವಾಗಿ ಅಭಿವೃದ್ದಿ ಹೊಂದಿರುವ ರಾಜ್ಯಗಳ ಸಾಲಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದರು ಈ ಹೊಸ ರೈಲು ನವದೆಹಲಿ ಮತ್ತು ಕಟ್ರಾ ನಿಲ್ದಾಣಗಳ ನಡುವೆ ಮಂಗಳವಾರ ಹೊರತುಪಡಿಸಿ ವಾರದ ಉಳಿದೆಲ್ಲ ದಿನಗಳಲ್ಲಿ ಸಂಚರಿಸಲಿದೆ

ಐಎನ್ಎಕ್ಸ್ ಮೀಡಿಯಾ ಭ್ರಷ್ಷಾಚಾರ ಪ್ರಕರಣ ಸಂಬಂಧ ಜಾಮೀನಿಗಾಗಿ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಇಂದು ಸುಪ್ರೀಂಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ಅವರ ಪರವಾಗಿ ಪ್ರಕರಣವನ್ನು ನಿರ್ವಹಿಸುತ್ತಿರುವ ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಲ್ ತಮ್ಮ ಕಕ್ಷೀದಾರರ ಜಾಮೀನು ಅರ್ಜಿಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಬೇಕೆಂದು ನ್ಯಾಯಮೂರ್ತಿಗಳಾದ ಎನ್

ರಮಣ ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರನ್ನೊಳಗೊಂಡ ನ್ಯಾಯಪೀಠಕ್ಕೆ ಮನವಿ ಮಾಡಿದರು ಈ ವಿಷಯವನ್ನು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರ ಮುಂದೆ ಪ್ರಸ್ತುತಪದಿಸಲಾಗುವುದು ನಂತರ ತುರ್ತಾಗಿ ಅರ್ಜಿಯನ್ತು ಕೈಗೆತ್ತಿಕೊಳ್ಳುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ

ಮಹಾರಾಷ್ಟ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಹಲವಾರು ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪಟ್ಷಿಯನ್ನು ಬಿಡುಗಡೆ ಮಾಡಿವೆ

ಎನ್ಸಿಪಿ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಬಾರಾಮತಿ ಕ್ಷೇತ್ರದಲ್ಲಿ ಬಿಜೆಪಿಯ ಗೋಪಿಚಂದ್ ಪದಲ್ಕರ್ ಅವರ ವಿರುದ್ಧ ಕಣಕ್ನಿಳಿಯಲಿದ್ದಾರೆ ಪಟ್ಟಿಯಲ್ಲಿ ಜಯಂತ್ ಪಾಟೀಲ್ ಮತ್ತು ಛಗನ್ ಭುಜಬಲ್ ಅವರ ಹೆಸರುಗಳು ಕೂಡ ಇವೆ

ಅದಂಪುರ್ ಕ್ಷೇತ್ರದಿಂದ ಸ್ಪರ್ಧಿಸಲು ಸೊಮಾಲಿ ಪೋಗಟ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಗುರ್ಗಾಂವ್ ಕ್ಷೇತ್ರದಿಂದ ಸುಧೀರ್ ಸಿಂಗ್ಡಾ ಕಣಕ್ಕಿ ಳಿಯಲಿದ್ದಾರೆ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಲಳ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ ಮಾಜಿ ಮುಖ್ಯಮಂತ್ರಿ ಭೂಪೇಂದರ್ ಸಿಂಗ್ ಹೂಡಾ ಅವರು ಫರಿ ಸಾಂಪ್ಡಾ ಕಿಲೋಯಿ ಕ್ಷೇತ್ರದಿಂದ ಸ್ಲರ್ಧಿಸಲಿದ್ದಾರೆ ಪಕ್ಷದ ವಕ್ತಾರ ರಣದೀಪ್ ಸಿಂಗ್ ಸುರ್ಜೆವಾಲಾ ಅವರು ಕೈತಾಲ್ ಕ್ಷೇತ್ರದಿಂದ ಕಣಕ್ನಿ ಳಿಯಲಿದ್ದಾರೆ

ಜೈಶಂಕರ್ ಹೇಳಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಹೀರಾನಗರ ವಲಯದಲ್ಲಿ ನಿನ್ನೆ ರಾತ್ರಿ ಪಾಕಿಸ್ತಾನಿ ರೇಂಜರ್ಗಳು ಭಾರೀ ಗುಂಡಿನ ದಾಳಿ ನಡೆಸಿದ್ದು ಇದರಿಂದ ಜಾನುವಾರುಗಳ ಶೆಡ್ವೊಂದು ಧ್ವಂಸವಾಗಿದೆ

ಸನ್ನದ್ದ ಬಿಎಸ್ಎಫ್ ಯೋಧರು ಪ್ರತಿಯಾಗಿ ಗುಂಡಿನ ದಾಳಿ ನಡೆಸಿ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಅಂತಾರಾಷ್ಟೀಯ ಗಡಿಯ ಅಬ್ನೂರ್ ವಲಯದಿಂದ ಶಂಕಿತ ಪಾಕ್ ಒಳನುಸುಳುಕೋರನೊಬ್ಬನನ್ನು ಗದಿ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ ಭಾರತದ ಗಡಿಯೊಳಕ್ಕೆ ದಾಟಿ ಬರಲು ಪ್ರಯತ್ತಿಸುತ್ತಿದ್ದಾಗ ಈತನನ್ನು ಹಿಡಿಯಲಾಯಿತು ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ ಬಿಹಾರದಲ್ಲಿ ಭಾರೀ ಮಳೆ ಮುಂದುವರಿದಿದ್ದು ನೆರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಪ್ರಮುಖ ನದಿಗಳಾದ ಪುನ್ಪುನ್ ಗಂಗಾ ಸೋನೆ ಬಾಗ್ಮತಿ ಮತ್ತು ಕೋಸಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ಮತ್ತಷ್ಟು ಪ್ರದೇಶಗಳು ಜಲಾವೃತಗೊಂಡಿವೆ ಪಾಣ್ನಾ ವೈಶಾಲಿ ಬೆಗುಸರಾಯ್ ಮತ್ತು ಕಗಾರಿಯಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಎರಡು ದಿನ ಸತತ ಭಾರೀ ಮಳೆಯಾಗಲಿರುವುದಾಗಿ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಜಿಲ್ಲಾಡಳಿತಗಳು ಅಗತ್ಯ ತುರ್ತು ವ್ಯವಸ್ಥೆಗಳನ್ನು ಸನ್ನದ್ದ ಸ್ಥಿತಿಯಲ್ಲಿ ಇರಿಸಿವೆ ರಷ್ಯಾದ ಉಲಾನ್ ಉಡೆ ಯಲ್ಲಿ ಇಂದು ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ ಶಿಪ್ ಆರಂಭವಾಗಲಿದೆ

ಮೇರಿಕೋಮ್ ಬಲಿಷ್ಡ ಪಟುವಾಗಿ ಸ್ಸರ್ಧೆಗಿಳಿಯಲಿದ್ದಾರೆ ಮಾಜಿ ಚಾಂಪಿಯನ್ ಎಲ್

ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವ ಮೊದಲ ಕ್ರಿಕೆಟ್ ಟಿಸ್ಟ್ ಪಂದ್ಯದ ಎರಡನೇ ದಿನವಾದ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಆಟವನ್ನು ಮುಂದುವರಿಸಿದೆ